ಬಡವರ ಅಭ್ಯುದಯಕ್ಕಾಗಿ ಎನ್ಡಿಎ ಸರ್ಕಾರ ಶ್ರಮಿಸುತ್ತಿದೆ ಪ್ರಧಾನಮಂತ್ರಿ ನರೇಂದ್ರಮೋದಿ

ಅಕ್ಷೋಬರ್ ತಿಂಗಳಲ್ಲಿ ಒಂದು ಲಕ್ಷ ಕೋಟ ರೂಪಾಯಿ ಗಡಿದಾಟದ ಜಿಎಸ್ಟಿ ಸಂಗ್ರಹ ದೇಶದ ಆರ್ಥಿಕತೆ ಚೇತರಿಕೆಯತ್ತ ಹಣಕಾಸು ಸಚಿವಾಲಯ

ಬಿಹಾರದ ಬಾಫಿ ಹಾಗೂ ಮೋತಿಹಾರಿಯಲ್ಲಿ ಚುನಾವಣಾ ರ್ನಾಲಿ ಉದ್ದೇತಿಸಿ ಮಾತನಾಡಿದ ಪ್ರಧಾನಮಂತ್ರಿ ಕೊರೊನಾ ವ್ಲೆರಸ್ ಲಾಕ್ಡೌನ್ ಅವಧಿಯಲ್ಲಿ ಬಿಹಾರದ ಬಡವರು ಹಾಗೂ ವಲಸೆ ಕಾರ್ಮಿಕರ ಪ್ರಯೋಜನಕ್ಕಾಗಿ ಜೆಡಿಯು ನೇತೃತ್ವದ ರಾಜ್ಯದ ಎನ್ಡಿಎ ಸರ್ಕಾರ ಕೈಗೊಂಡಿರುವ ಹಲವು ಕ್ರಮಗಳನ್ನು ಪ್ರಸ್ತಾಪಿಸಿದರು ಬಿಹಾರದಲ್ಲಿ ಜಂಗಲ್ರಾಜ್ ಆಡಳತ ಮರುಕಳಿಸಲು ಈ ಚುನಾವಣೆಯಲ್ಲಿ ಚ್ರಪ್ಪರು ನಕ್ಷಲ್ ಸಹಾನುಭೂತಿ ಹೊಂದಿದವರು ಹಾಗೂ ಪ್ರತ್ಯೇಕತವಾದಿಗಳು ಒಗ್ಗೂಡಿದ್ದಾರೆ ಎಂದು ಆರೋಪಿಸಿದರು ಕಾಂಗ್ರೆಸ್ ಹಾಗೂ ಆರ್ಜೆಡಿ ಪಕ್ಷಗಳು ತಮ್ನ ಕುಟುಂಬಗಳ ಹಿತಾಸಕ್ತಿಗಳಿಗೆ ಮಾತ್ರ ಆದ್ಲತೆ ನೀಡುತ್ತವೆ ಜನರ ಬಗ್ಗೆ ಅವರಿಗೆ ಯಾವುದೇ ಕಳಕಳಿ ಇಲ್ಲ ಎಂದು ಎರಡೂ ಪಕ್ಷಗಳ ವಿರುದ್ದ ವಾಗ್ನಾಳಿ ನಡೆಸಿದರು ನಿತೀಶ್ ಕುಮಾರ್ ನೇತೃತ್ವದ ರಾಜ್ಜದ ಎನ್ಡಿಎ ಸರ್ಕಾರ ಕೈಗೊಂಡಿರುವ ಅಭಿವೃದ್ದಿ ಕಾರ್ಯಕ್ರಮಗಳನ್ನು ಪ್ರಸ್ತಾಪಿಸಿದ ಪ್ರಧಾನಿ ಅಭಿವೃದ್ದಿಗೆ ಸರ್ಕಾರ ಹೆಚ್ಚಿನ ಒತ್ತು ನೀಡಿದೆ ಆದರೆ ಪ್ರತಿಪಕ್ಷಗಳ ನಾಯಕರು ತಮ್ಮ ಸ್ವಾನಗಳನ್ನು ಉಳಬಿಕೊಳ್ಳಲು ಆದ್ದತೆ ನೀಡಿದ್ದಾರೆ ಎಂದು ಟೀಕಿಸಿದರು ಕೇಂದ್ರ ಸರ್ಕಾರದ ಆತ್ಸನಿರ್ಭರ್ ಯೋಜನೆಯ ಬಗ್ಗೆ ಒತ್ತಿ ಹೇಳದ ಶ್ರಧಾನಿ ಅದು ಯಾವ ರೀತಿ ಬಿಹಾರಕ್ಷೆ ನೆರವಾಗಲಿದೆ ಎಂದು ವಿವರಿಸಿದರು

ಈ ಹಂತದಲ್ಲಿ ಪಾಟ್ನಾ

ಕರ್ನಾಟಕದಲ್ಲಿ ಶಿರಾ ಹಾಗೂ ರಾಜರಾಜೇಶ್ವರಿನಗರ ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ ನಾಡಿದ್ದು ಮಂಗಳವಾರ ನಡೆಯಲಿದ್ದು ಇಂದು ಬಹಿರಂಗ ಪ್ರಚಾರ ಅಂತ್ನಗೊಂಡಿತು ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಪಕ್ಷಗಳ ನಾಯಕರು ತಮ್ಮ ತಮ್ಮ ಅಭ್ಲರ್ಥಿಗಳ ಪರವಾಗಿ ಕೊನೆ ಘಳಿಗೆಯ ಪ್ರಚಾರ ನಡೆಸಿದರು ರಾಜರಾಜೇಶ್ವರಿ ನಗರದಲ್ಲಿ ಕಾಂಗ್ರೆಸ್ ಮುಖಂಡ ಡಿ

ಶಿವಕುಮಾರ್ ಪಕ್ಷದ ಅಭ್ವರ್ಥಿಯ ಪರ ಮತಯಾಚಿಸಿದರು ಬಿಜೆಪಿ ಪರವಾಗಿ ನಾಯಕರಾದ ಡಾ

ಸುಧಾಕರ್ ಅಶೋಕ ಮುಂತಾದವರು ಮತಯಾಚಿಸಿದರು ಶಿರಾ ವಿಧಾನಸಭಾ ಕ್ಷೇತ್ರದಲ್ಲೂ ಮೂರೂ ಪಕ್ಷಗಳ ನಾಯಕರು ಮತಯಾಚಿಸಿದರು ಜೆಡಿಎಸ್ ಪಕ್ಷದ ಅಗ್ರ ನಾಯಕ ಎಚ್

ದೇವೇಗೌಡ ಎಚ್

ಕುಮಾರಸ್ನಾಮಿ ಮುಂತಾದ ನಾಯಕರು ಮತಯಾಚಿಸಿದರು ನಾಡಿದ್ದು ಮಂಗಳವಾರ ಚುನಾವಣೆ ನಡೆಯಲಿದ್ದು

ಅಭಿಯಾನವನ್ನು ಅತ್ಯಂತ ತ್ತರಿತ ವ್ನಾಪಕವಾಗಿ ಹಾಗೂ ಕೌಶಲ್ತಪೂರಿತವಾಗಿ ಅನುಷ್ಠಾನಗೊಳಿಸುವ ಸಂಬಂಧ ವಿವಿಧ ವಿಷಯಗಳನ್ನು ಚರ್ಚಿಸಲು ಈ ಸಮಾವೇಶವನ್ನು ಆಯೋಜಿಸಲಾಗಿದೆ ದೇಶದ ಪ್ರತಿಯೊಂದು ಮನೆಗೂ ದೀರ್ಘಾವಧಿಯಲ್ಲಿ ನಿಗದಿತ ಪ್ರಮಾಣದ ಗುಣಮಟ್ಟದ ಹೆಚ್ಲುವರಿ ನೀರು ಪೂರ್ಕೆಕೆ ಬಾತರಿಪಡಿಸುವುದು ಜಲ್ಜೀವನ್ ಮಿಷನ್ನ ಉದ್ದೇಶವಾಗಿದೆ

ಆದರೆ ಅಕ್ಲೋಬರ್ ತಿಂಗಳ ಜಿಎಸ್ಟಿ ಸಂಗ್ರಹ ಒಂದು ಲಕ್ಷ ಕೋಟಿ ದಾಟರುವ ಹಿನೈಲೆಯಲ್ಲಿ ದೇಶದ ಆರ್ಥಿಕತೆ ಚೇತರಿಸಿಕೊಳ್ಲುತ್ತಿವೆ ಎಂಬ ಸೂಚನೆಯನ್ನು ನೀಡುತ್ತಿದೆ

ಕೊರೊನಾ ಹಿನ್ನೆಲೆಯಲ್ಲಿ ಮಾರ್ಗಸೂಚಿ ಅನ್ನಯ ಸರಳ ರೀತಿಯಲ್ಲಿ ರಾಜ್ಣೋತ್ತವ ಆಚರಿಸಲಾಗುತ್ತಿದ್ದು ನಾಡು ನುಡಿಗೆ ಸೇವೆ ಸಲ್ಲಿಸಿದ ಹಲವು ಗಣ್ಣರನ್ನು ಗೌರವಿಸಲಾಗುತ್ತಿದೆ ಕನ್ನಡ ಭಾಷೆಗೆ ಎರಡು ಸಾವಿರ ವರ್ಷಗಳ ಇತಿಹಾಸವಿದೆ ಎಂದು ಮುಖ್ಯಮಂತ್ರಿ ಬಿ

ಯಡಿಯೂರಪ್ಪ ಹೇಳದ್ದಾರೆ

ಕನ್ನಡ ಭಾಷೆಯನ್ನು ಮತ್ತಷ್ನು ಶ್ರೀಮಂತಗೊಳಿಸುವ ನಿಟ್ಲನಲ್ಲಿ ಸರ್ಕಾರದಿಂದ ಕನ್ನಡ ಕಾಯಕ ವರ್ಷ ಆಚರಿಸಲಾಗುವುದು ಎಂದು ಅವರು ಪ್ರಕಟಿಸಿದರು ಬರ ಅತಿವೃಷ್ಟಿ ಹಾಗೂ ಕೊರೊನಾ ಸಂಕಷ್ಟದ ನಡುವೆಯೂ ರಾಜ್ಯವನ್ನು ಪ್ರಗತಿ ಪಥದತ್ತ ಕೊಂಡೊಯ್ಲಲು ಸರ್ಕಾರ ಶಕ್ತಿಮೀರಿ ಪ್ರಯತ್ನ ಮಾಡುತ್ತಿದೆ ಎಂದರು

ಕನ್ನಡ ರಾಜ್ಲೋತ್ತವದ ಅಂಗವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕನ್ನಡದಲ್ಲೇ ಟ್ವೀಟ್ ಮಾಡಿ ಶುಭಾಶಯ ಕೋರಿದ್ದಾರೆ ಕನ್ನಡ ನಾಡಿನ ಸಹೋದರ ಸಹೋದರಿಯರಿಗೆ ಕನ್ನಡ ರಾಜ್ಯೋತ್ತವದ ಶುಭಾಶಗಳು ಕರ್ನಾಟಕ ಜನಶಕ್ತಿ ಮತ್ತು ಕೌಶಲ್ಲದಿಂದ ಶ್ರಗತಿಯ ಉತ್ತುಂಗಕ್ಕೇರುತ್ತಿದೆ ಕರ್ನಾಟಕ ಜನತೆಯ ಸಂತಸ ಮತ್ತು ಆರೋಗ್ಡಕ್ಕಾಗಿ ನಾನು ಪ್ರಾರ್ಥಿಸುತ್ತೇನೆ ಎಂದು ಪ್ರಧಾನಿ ಸಂದೇಶದಲ್ಲಿ ತಿಳಿಸಿದ್ದಾರೆ ಕೇಂದ್ರ ಗ್ಬಹ ಸಚಿವ ಅಮಿತ್ ಶಾ ಕೂಡ ನಾಡಿನ ಜನತೆಗೆ ರಾಜ್ಣೋತ್ಸವದ ಶುಭಾಶಯ ಕೋರಿದ್ದಾರೆ ದೇತದಲ್ಲಿ ವೈದ್ದರ ನಿಗಾದಲ್ಲಿರುವ ಕೊರೊನಾ ಸೋಂಕಿತರ ಪ್ರಕರಣಗಳ ಇಳಕೆಯ ಪ್ರವೃತ್ತಿ ಮುಂದುವರೆದಿದೆ

ಸಮಗ್ರ ಪರೀಕ್ಸೆ ಸಕಾಲಿಕ ಪತ್ತೆ ತ್ತರಿತಗತಿಯ ಚಿಕಿತ್ಸೆ ಕಲ್ಲಿಸುವ ಕೇಂದ್ರ ಸರ್ಕಾರದ ಕಾರ್ಯತಂತ್ರವನ್ನು ರಾಜ್ಞಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳು ಪರಿಣಾಮಕಾರಿಯಾಗಿ ಜಾರಿಗೊಳಿಸುತ್ತಿರುವ ಕಾರಣ ಈ ಸಾಧನೆ ಸಾಧ್ಯವಾಗಿದೆ

ಭಾರತದಲ್ಲಿ ಕೊರೊನಾ ಸೋಂಕಿನಿಂದ ಸಾವನ್ನಪ್ಪುವವರ ಸಂಖ್ಯೆ ಇಳಿಮುಖಗೊಂಡಿದೆ

ವಿಶ್ವದಲ್ಲಿಯೇ ಸೋಂಕಿನಿಂದ ಭಾರತದಲ್ಲಿ ಅತ್ಯಂತ ಕಡಿಮೆ ಸಂಖ್ಲೆಯಲ್ಲಿ ಸಾವನ್ನಪ್ಪುತ್ತಿದ್ದಾರೆ

ತಮಿಳುನಾಡು ಕೃಷಿ ಸಚಿವ ಆರ್ ದೊರೈಕಣ್ಣು ಅವರ ನಿಧನಕ್ಕೆ ಉಪರಾಷ್ಟಪತಿ ಎಂ

ಪ್ರಧಾನಮಂತ್ರಿ ನರೇಂದ್ರಮೋದಿ ಸಂತಾಪ ವ್ಯಕ್ಷಪಡಿಸಿದ್ದಾರೆ ದೊರೈಕಣ್ಣು ಅವರು ನಿರ್ಲಕ್ಷಿತ ಸಮುದಾಯ ಹಾಗೂ ರೈತರ ಕಲ್ಯಾಣಕ್ಕಾಗಿ ಸಮರ್ಪಣಾ ಭಾವದಿಂದ ಕಾರ್ಯನಿರ್ವಹಿಸಿದ್ದರು ಎಂದು ಉಪರಾಷ್ಲಪತಿ ತಮ್ಮ ಸಂತಾಪ ಸೂಚಕ ಸಂದೇಶದಲ್ಲಿ ಗುಣಗಾನ ಮಾಡಿದ್ದಾರೆ